ಅನೇಕ ಸಂತ್ರಸ್ವರು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಅಪಾಯದಲ್ಲಿ ಸಿಲುಕಿದ್ದು ತುರ್ತು ರಕ್ಷಣಾ ಕಾರ್ಯ ಕೈಗೊಳ್ಳಲು ದೂರವಾಣಿ ಮುಖಾಂತರ ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ತಾಲ್ಲೂಕು ಕಚೇರಿ ಪೊಲೀಸ್ ಕಚೇರಿಯಲ್ಲಿ ನಿರಂತರ ವಿಪತ್ತು ನಿಯಂತ್ರಣಾ ಕೊಠಡಿ ತೆರಯಾಲಾಗಿದೆ

ಅಪಾಯದಲ್ಲಿ ಸಿಲುಕಿರುವ ಸಂತ್ರಸ್ಥರ ನೆರವಿಗೆ ಸ್ವಂದಿಸಲು ಜಿಲ್ಲಾಡಳತ ತುರ್ತು ಪರಿಹಾರ ಕ್ರಮಗಳನ್ನು ಕ್ಕೆಗೊಂಡಿದೆ ಎಂದು ತಿಳಿಸಿರುವ ಕೊಡಗು ಉಸ್ತುವಾರಿ ಸಚಿವ ಸಾ

ಪುನರ್ವಸತಿ ಕೇಂದ್ರದಲ್ಲಿ ಸಂತ್ರಸ್ಥರಿಗೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಒದಗಿಸಲು ಪ್ರತಿ ಕೇಂದ್ರಕ್ಕೆ ತಲಾ ಇಬ್ಬರಂತೆ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಕೊಡಗಿನಲ್ಲಿ ಭಾರಿ ಪ್ರಮಾಣದ ಮಳೆಯಾಗಿದ್ದು ಪರಿಣಾಮ ನೂರಾರು ಜನ ಸಂಪರ್ಕ ಕಳೆದುಕೊಂಡಿದ್ದಾರೆ ಈಗಾಗಲೇ ಸೇನಾ ಹೆಲಿಕಾಪ್ಪರ್ಗಳು ಸೇನಾ ಸಿಬ್ಬಂದಿ ಹಲವರನ್ನು ರಕ್ಷಿಸಿದ್ದು ಬೋಟ್ ಗಳ ಮೂಲಕ ಮತ್ತಷ್ಟು ಜನರನ್ನು ರಕ್ಷಿಸಲಾಗುತ್ತಿದೆ ಎಂದು ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ ತಿಳಿಸಿದ್ದಾರೆ ಮೈಸೂರಿನಲ್ಲಿಂದು ಸುದ್ಬಿಗಾರರೊಂದಿಗೆ ಮಾತನಾಡಿದ ಅವರು ಜನರ ರಕ್ಷಣೆ ಅಷ್ಷೇ ನಮ್ಮ ಆದ್ದತೆಯಾಗಿದೆ ಪರಿಹಾರ ವಿತರಣೆ ಬಗ್ಗೆ ಮುಂದಿನ ಹಂತದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಹವಮಾನ ವೈಪರೀತ್ವದಿಂದಾಗಿ ರಕ್ಷಣಾ ಕಾರ್ಯಕ್ಕೂ ತೊಡಕು ಉಂಟಾಗಿದೆ ಈಗಾಗಲೇ ಸೇನಾ ಹೆಲಿಕಾಪ್ವರ್ಗಳು ಸೇನಾ ಸಿಬ್ಬಂದಿ ಹಲವರನ್ನು ರಕ್ಷಿಸಿದ್ದಾರೆ ಎಂದು ತಿಳಿಸಿದರು ಕಾರವಾರದಿಂದ ನೌಕ ಸಿಬ್ಬಂದಿಯನ್ನು ಕರೆಸಿಕೊಳ್ಳುತ್ತಿದ್ದೇವೆ ದೋಟ್ ಗಳ ಮೂಲಕ ಮತ್ತಷ್ಟು ಜನರನ್ನು ರಕ್ಷಣೆ ಮಾಡಲಿದ್ದೇವೆ ಜಮೀನುಗಳ ತುಂಬಾ ನೀರು ನಿಂತಿರುವ ಕಾರಣದಿಂದಾಗಿ ಬೆಳೆ ಹಾನಿ ಅಂದಾಜು ಮಾಡಲು ಸಾಧ್ವವಾಗುತ್ತಿಲ್ಲ ಡ್ರೋಣ್ ಕ್ಯಾಮರ ಮೂಲಕ ಬೆಳೆಹಾನಿ ಸಮೀಕ್ಷೆ ನಡೆಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಪರಿಹಾರ ಕಾರ್ಯಕ್ಕೆ ಹಣದ ಕೊರತೆ ಇಲ್ಲ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇದ್ದು ಪ್ರವಾಹ ಪರಿಹಾರಕ್ಕಾಗಿ ಹೆಚ್ಚನ ಅನುದಾನ ನೀಡಲು ಶೀಘದಲ್ಲೇ ಕೇಂದ್ರಕ್ಕೆ ಮನವಿ ಮಾಡುತ್ತೇವೆ ಎಂದು ತಿಳಿಸಿದರು ಭಾರಿ ಮಳೆಯಿಂದಾಗಿ ಕಬಿನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ಹೊರಬಿಡುತ್ತಿರುವ ಹಿನ್ನೆಲೆಯಲ್ಲಿ ಕಪಿಲಾ ನದಿ ಪಾತ್ರದಲ್ಲಿ ಪ್ರವಾಹ ಸ್ವಿತಿ ನಿರ್ಮಾಣವಾಗಿದೆ

ಇದರಿಂದಾಗಿ ನದಿಪಾತ್ರದಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿದ್ದು ಸಂಪರ್ಕ ಕಡಿತವಾಗಿದೆ ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಟಿ ದೇವೇಗೌಡ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಪ್ರವಾಹಪೀಡಿತ ಪ್ರದೇಶಗಳಗೆ ಭೇಟಿ ನೀಡಿ ಪರಿತೀಲನೆ ನಡೆಸಿದ್ದಾರೆ ನಂಜನಗೂಡು ತಾಲ್ಲೂಕಿನ ಮಲ್ಲನಮೂಲೆ ಮಠ ಮಡಿಕಟ್ಟೆ ತೋಪಿನ ಬೀದಿಹಳ್ಳದ ಕೇರಿಹೆಜ್ಜಿಗೆ ಸೇತುವೆ ಒಕ್ಕಲಗೇರಿ ಸೇರಿ ಹಲವು ಕಡೆ ಸಚಿವರು ಭೇಟ ನೀಡಿದ್ದು ಅಲ್ಲಿನ ಪರಿಶ್ಠಿತಿಯನ್ನ ಅವಲೋಕಿಸಿದ್ದಾರೆ ಗಂಜಿಕೇಂದ್ರಗಳಿಗೂ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ ಎನ್ನಲಾಗಿದೆ ಮುಖ್ಯಮಂತ್ರಿ ಎಚ್

ಇಂದು ಮಧ್ವಾಹ್ನ ಕೊಡಗಿನಲ್ಲಿ ಮಳೆ ಕೊಂಚ ಬಿಡುವು ನೀಡಿತ್ತು ಆದರೆ ಜಿಲ್ಲೆಯ ಅನೇಕ ಗ್ರಾಮಗಳಲ್ಲಿ ಭೂಕುಸಿತ ಉಂಟಾದ ಹಿನ್ನಲೆಯಲ್ಲಿ ಜಿಲ್ಲಾ ಕೇಂದ್ರ ಮಡಿಕೇರಿಯಿಂದ ಬಹುತೇಕ ಊರುಗಳಿಗೆ ರಸ್ತೆ ಸಂಪರ್ಕ ಸಾಧ್ಯವಾಗುತ್ತಿಲ್ಲ ಜಿಲ್ಲೆಯಾದ್ಯಂತಲಿ ಗಂಜಿಕೇಂದ್ರಗಳಿಗೆ ಬರುತ್ತಿರುವ ನಿರಾತ್ರಿತರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಎಂದು ನಮ್ಮ ಕೊಡಗು ಪ್ರತಿನಿಧಿ ಅನಿಲ್ ಎಚ್

ವರದಿ ಮಾಡಿದ್ದಾರೆ ರಾಜ್ಯದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಕಾವೇರಿ ಕೃಷ್ಣ ಕೊಳ್ಳದ ಎಲ್ಲಾ ಜಲಾಶಯಗಳು ದಾಖಲೆ ಪ್ರಮಾಣದಲ್ಲಿ ತುಂಬಿವೆ ಜಲಾಶಯಗಳ ನೀರನ್ನು ಆಯಾ ಭಾಗದ ಕೆರೆ ಕಟ್ಟೆಗಳಗೆ ತುಂಬಿಸಲು ತುರ್ತು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಲ ಸಂಪನ್ಸೂಲ ಸಚಿವ ಡಿ

ಶಿವಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಕೃಷ್ಣರಾಜ ಸಾಗರ ಕಬಿನಿ ಹೇಮಾವತಿ ತುಂಗಭದ್ರ ಅಣೆಕಟ್ಟುಗಳಲ್ಲಿ ಸಣ್ಣ ಮಟ್ಟ ಬಿರುಕುಗಳು ಉಂಟಾಗಿದ್ದು ಭಾರಿ ಒಳ ಹರಿವು ಉಂಟಾಗಿರುವ ಕಾರಣ ಒತ್ತಡ ಹೆಚ್ಚಾಗಿದೆ ಹಾಗಾಗಿ ಹೊರ ಹರಿವು ಹೆಚ್ಚಳ ಮಾಡಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಅಣೆಕಟ್ಟುಗಳ ಬಳಿ ಗಸ್ತು ಹೆಚ್ಚಿಸಲು ಸೂಚಿಸಲಾಗಿದೆ ಎಂದು ಹೇಳಿದರು

ಆ ಸಭೆಯಲ್ಲಿ ತಾವು ಭಾಗವಹಿಸುವುದಾಗಿ ತಿಳಿಸಿದರು ಮಳೆ ಪೀಡಿತ ಪ್ರದೇಶಗಳಿಗೆ ಪರಿಹಾರ ಹಾಗೂ ನೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನರ ನೆರವಿನಿಂದ ಬಟ್ಟೆ ಆಹಾರ ಸೇರಿ ಪರಿಹಾರ ಸಾಮಾಗ್ರಿಗಳನ್ನು ರಾಮನಗರ ಜಿಲ್ಲಾ ಕಚೇರಿಯಲ್ಲಿ ಸಂಗ್ರಹಿಸಿದ್ದು ಅವನ್ನು ಕೂಡಲೇ ಮಳೆ ಬಾದಿತ ಜಿಲ್ಲೆಗಳಿಗೆ ರವಾನಿಸಲಾಗುವುದು ಎಂದು ತಿಳಿಸಿದರು ರಾಯಚೂರು ಜೆಲ್ಲೆಯ ವಿಜಯನಗರ ಕ್ಯಾಂಪ್ ಹಾಗು ಸುಲ್ತಾನಪುರದಲ್ಲಿ ಇಂದು ಬರ ಅಧ್ಯಯನ ನಡೆಸಿರುವ ಕೃಷಿ ಸಚಿವ ಎನ್ ಶಿವಶಂಕರ ರೆಡ್ಡಿ ರೈತರ ಸಮಸ್ನೆಗಳನ್ನು ಆಲಿಸಿದರು